ಐಸಿಸಿ ಅಂತಾರಾಷ್ಷೀಯ ಮ್ಲಾಚ್ ರೆಫರಿಗಳ ಸಮಿತಿಗೆ ಭಾರತದ ಮೊದಲ ಮಹಿಳೆಯಾಗಿ ಜಿ

ಹಿರಿಯ ಬಿಜೆಪಿ ನಾಯಕ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಹಾರದ ಬಕ್ಲರ್ ಮತ್ತು ಸಸಾರಾಂಗಳಲ್ಲಿ ಚುನಾವಣಾ ರ್ನಾಲಿಗಳನ್ನುದ್ದೇಶಿಸಿ ಭಾಷಣ ಮಾಡಿದರು

ಬಿಜೆಪಿ ನೇತೃತ್ವದ ಎನ್ಡಿಎ ಮಾತ್ರ ದೇಶವನ್ನು ಬೆಳಕಿನತ್ತ ಕೊಂಡೊಯ್ಟುಲ್ಲದು ಎಂದು ಅವರು ಹೇಳದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎನ್ಡಿಎ ಮಂತ್ರವಾಗಿದ್ದು ಪ್ರತಿಯೊಬ್ಲರ ಸುರಕ್ಷತೆ ಮತ್ತು ಫನತೆಗೆ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಆದರೆ ಕೆಲ ಜಾತಿಗಳು ತಮಗೆ ಜೋತುಬಿದ್ದಿವೆ ಎಂಬುದಾಗಿ ವಿರೋಧ ಪಕ್ಷಗಳು ಭಾವಿಸಿವೆ ಎಂದು ಅವರು ಹೇಳಿದರು ಯಾವುದೇ ವಿರಾಮ ಪಡೆಯದೆ ದೇಶಕ್ಕಾಗಿ ತಾವು ಸದಾ ಕಾಲ ಶ್ರಮಿಸುತ್ತಿರುವುದಾಗಿ ಪ್ರಧಾನಮಂತ್ರಿ ನುಡಿದರು ಇದಕ್ಕೆ ಮೊದಲು ಉತ್ತರ ಪ್ರದೇಶದ ಬಲಿಯಾದಲ್ಲಿ ಕ್ಯಾಲಿಯೊಂದರಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಬಡವರು ಹಾಗೂ ಅವಕಾಶ ವಂಚಿತರ ಅಭ್ಯುದಯಕ್ಕೆ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ಹೇಳದರು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಪಶ್ಚಿಮ ಬಂಗಾಳದ ಕೋಲ್ತತ್ತಾದಲ್ಲಿ ರೋಡ್ಶೋ ನಡೆಸುತ್ತಿದ್ದಾರೆ

ನೀಮಾಚ್ನಲ್ಲಿ ರ್ಡಾಲಿಯೊಂದನ್ನುದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ನೋಟು ಅಮಾನ್ಹ ಹಾಗೂ ಜಿಎಸ್ಟ ದೇಶದ ಅರ್ಥ ವ್ಚವಸ್ಥೆಯನ್ನು ಹಾಳು ಮಾಡಿವೆ ಎಂದು ದೂರಿದರು ನ್ಕಾಯ್ ಯೋಜನೆಯ ಮೂಲಕ ಕಾಯ್ರೆಸ್ ಪಕ್ಷ ಬಡವರು ರೈತರು ಯುವಜನರು ಮಹಿಳೆಯರು ಹಾಗೂ ಜನಸಾಮಾನ್ಲರನ್ನು ಸಬಲಗೊಳಿಸುವುದು ಎಂದು ಅವರು ನುಡಿದರು ಬಿಎಸ್ಪಿ ಮುಖ್ಯಸ್ಹೆ ಮಾಯಾವತಿ ಲಖನೌನಲ್ಲಿ ಸುದ್ದಿಗೋಷ್ನಿಯಲ್ಲಿ ಮಾತನಾಡಿ ಬಿಜೆಪಿ ಸರ್ಕಾರ ಮುಳುಗುತ್ತಿರುವ ಹಡಗು ಎಂದರು

ನರೇಂದ್ರ ಮೋದಿ ಆಪ್ ಮೂಲಕ ಅವರು ವಾರಾಣಸಿ ಜನತೆಗೆ ಸಂದೇಶ ನೀಡಿ ತಮ್ಮನ್ನು ಈ ಕ್ಷೇತ್ರದ ಜನ ತಮ್ಮ ಪ್ರತಿನಿಧಿಯಾಗಿ ಆಯ್ತೆ ಮಾಡಿರುವುದು ತಮ್ನ ಸೌಭಾಗ್ಲ ಎಂದು ಹೇಳದ್ದಾರೆ

ಆರೋಗ್ಯ ವಲಯವೇ ಇರಲಿ ಕೌಶಲ್ಯ ಕ್ಷೇತ್ರವೇ ಆಗಿರಲಿ ವಾರಾಣಸಿ ಇತರರಿಗೆ ಮಾದರಿಯಾಗಿದೆ ಎಂದು ಅವರು ಹೇಳಿದ್ದಾರೆ

ಅವರು ಅಭಿವೃದ್ಧಿಯ ಪ್ರಯೋಜನಗಳಿಂದ ವಂಚಿತರಾಗಬಾರದು ಎಂದು ಭಾರತ ಹೇಳಿದೆ ವಿಶ್ವ ವ್ಯಾಪಾರ ಸಂಘಟನೆ ಡಬ್ಲ್ಯೂಟಿಒ ವ್ಯಾಪಾರ ವಹಿವಾಟು ಮೂಲಕ ದೇಶಗಳ ಅಭಿವೃದ್ಧಿ ಮತ್ತು ಪ್ರಗತಿಯ ಸಮಸ್ಟೆಗಳನ್ನು ಪರಿಹರಿಸುವ ಸಂಘಟನೆಯಾಗಿದೆಯೇ ಹೊರತು ಈ ದೇಶಗಳಿಗೆ ನೆರವು ನೀಡುವ ಸಂಸ್ಟೆಯಲ್ಲ ಎಂದು ಭಾರತ ಹೇಳಿದೆ ಕೇಂದ್ರ ವಾಣಿಜ್ಞ ಸಚಿವ ಸುರೇಶ್ ಪ್ರಭು ನವದೆಹಲಿಯಲ್ಲಿಂದು ಅಭಿವೃದ್ದಿತೀಲ ದೇತಗಳ ಡಬ್ಲೂಟಿಒ ಸಚಿವರ ಮಟ್ಟದ ಸಭೆಯಲ್ಲಿ ಮಾತನಾಡಿ ನವದೆಹಲಿಯ ಸಚಿವರ ಸಭೆಯ ಪ್ರಯತ್ನಗಳು ಖಂಡಿತವಾಗಿಯೂ ಡಬ್ಯೂಟಿಒವನ್ನು ಅದರ ಈಗಿನ ಸ್ಥಿತಿಗಿಂತ ಉತ್ತಮಗೊಳಿಸುವುದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ತಾರತಮ್ಮವಿಲ್ಲದ ಭವಿಷ್ಣದ ಸೂಚನೆಯ ಪಾರದರ್ಶಕ ಒಮ್ನತದ ನಿರ್ಧಾರ ಕೈಗೊಳ್ಳುವ ಸಂಪ್ರದಾಯ ಎಲ್ಲಕ್ಷಂತಲೂ ಮುಖ್ಯವಾಗಿ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಒತ್ತು ನೀಡಿ ಅಭಿವೃದ್ಧಿಗೆ ಬದ್ಧವಾಗಿರುವ ತತ್ವಗಳನ್ನು ಕೈಬಿಡಲಾಗದು ಎಂದು ಅವರು ಹೇಳಿದರು ನಿನ್ನೆ ರಾತ್ರಿ ನಡೆದ ಭೋಜನಕೂಟದಲ್ಲಿ ಮಾತನಾಡಿದ ಡಬ್ಲ್ಯೂಟಿಒದ ಮಹಾ ನಿರ್ದೇಶಕ ರಾಬರ್ಟೋ ಅಜೆವೆಡೋ ಈಗಿನ ಸುಧಾರಣಾ ಪ್ರಕ್ರಿಯೆ ಡಬ್ಲ್ಯೂಟಒದಲ್ಲಿನ ಸದ್ಯದ ಬಿಕ್ಕಟ್ಟನ್ನು ನಿಭಾಯಿಸಲಿದೆ ಎಂದರಲ್ಲದೆ ಈಗಿರುವ ವ್ಯವಸ್ಥೆಯನ್ನು ನಾಶಗೊಳಿಸಬೇಕೆಂಬ ಮಾತುಗಳು ಸರಿಯಾದ ವಿಚಾರವಲ್ಲ ಹಾಗೂ ನಿರೀಕ್ಷಿತ ಫಲಿತಾಂಶವನ್ನು ನೀಡಲಾರವು ಎಂದು ಅಭಿಪ್ರಾಯಪಟ್ಟರು

ನಿಯೋಗದ ಸದಸ್ವರು ಹಿರಿಯ ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸುವರಲ್ಲದೇ ದೆಹಲಿ ಮತ್ತು ಪುಣೆಗಳಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಭೇಟಿ ನೀಡಲಿದ್ದಾರೆ

ಪರಸ್ಪರ ಹಿತಾಸಕ್ತಿಯ ಎಲ್ಲ ದ್ವಿಪಕ್ಷೀಯ ವಿಷಯಗಳ ಬಗ್ಗೆ ಉಭಯ ನಾಯಕರು ರಚನಾತ್ಮಕ ಚರ್ಚೆ ನಡೆಸಿದರು ಆಫ್ಫಾನಿಸ್ತಾನ ಸೇರಿದಂತೆ ಪ್ರಾದೇಶಿಕ ಪರಿಸ್ಠಿತಿಯ ಬಗ್ಗೆ ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು ಜಂಟಿ ಸಮಗ್ರ ತ್ರಿಯಾ ಯೋಜನೆ ಕುರಿತು ಇರಾನ್ನ ನಿಲುವು ಭಾರತ ಇರಾನ್ನ ಸಂಬಂಧಗಳ ಪ್ರಗತಿ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ವಿಷಯಗಳ ಬಗ್ಗೆ ಸಭೆಯಲ್ಲಿ ಸಮಾಲೋಚಿಸಲಾಯಿತು

ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಝರೀಫ್ ಭಾರತ ಇರಾನ್ನ ಅತ್ಯಂತ ಮಹತ್ವದ ಸಹಭಾಗಿ ದೇಶಗಳಲ್ಲಿ ಒಂದಾಗಿದ್ದು ಹಲವಾರು ವಿಷಯಗಳ ಬಗ್ಗೆ ಉಭಯದೇಶಗಳು ನಿಯಮಿತವಾಗಿ ಸಮಾಲೋಚನೆಗಳನ್ನು ನಡೆಸುತ್ತಿರುತ್ತವೆ ಎಂದು ಹೇಳಿದರು

ಕೇಂದ್ರ ಗ್ಬಹಸಚಿವಾಲಯ ಈ ಸಂಬಂಧ ಹೊಸದಾಗಿ ಅಧಿಸೂಚನೆ ಹೊರಡಿಸಿದ್ದು

ಎಲ್ಟಟಇ ಶ್ರೀಲಂಕಾದಲ್ಲಿ ಒಂದು ಸಂಘಟನೆಯಾಗಿದ್ದು ಅದಕ್ಕೆ ಭಾರತದಲ್ಲಿ ಬೆಂಬಲಿಗರು ಸಹಾನುಭೂತಿ ಹೊಂದಿರುವವರು ಮತ್ತು ಏಜೆಂಟರು ಇದ್ದಾರೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ತಮಿಳರಿಗಾಗಿ ಪ್ರತ್ಯೇಕ ತಾಯ್ನಾಡು ತಮಿಳ್ ಈಳಂ ಎಲ್ಟಟಿಇಯ ಗುರಿಯಾಗಿದ್ದು ಭಾರತದ ಸಾರ್ವಭೌಮತ್ವ ಹಾಗೂ ಪ್ರಾದೇಶಿಕ ಸಮಗ್ರತೆಗೆ ಬೆದರಿಕೆಯಾಗಿದೆ ಎಂದು ತಿಳಿಸಲಾಗಿದೆ ದ್ವೇಷದ ಭಾಷಣಗಳು ಆನ್ಲೈನ್ನಲ್ಲಿ ಕಾಲ್ಗಚ್ಚಿನಂತೆ ಹರಡುತ್ತಿವೆ ಎಂದು ವಿಶ್ವಸಂಸ್ಥೆ ಮಹಾ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಎಚ್ಚರಿಸಿದ್ದಾರೆ ಅವರು ನ್ಯೂಜಿಲೆಂಡ್ನಲ್ಲಿ ತ್ರೈಸ್ಟ್ ಚರ್ಚ್ ಮಾಸ್ಕ್ ಗುಂಡಿನ ದಾಳಿಯ ಸಂತ್ರಸ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಈ ಸಮಸ್ಥೆಯನ್ನು ನಿಭಾಯಿಸುವ ಎಲ್ಲ ಪ್ರಯತ್ನಗಳಿಗೆ ವಿಶ್ವಸಂಸ್ಥೆ ಮುಂಚೂಣಿಯಲ್ಲಿರುತ್ತದೆ ಎಂದು ಗುಟೆರಸ್ ತಿಳಿಸಿದರು

ಇದು ಇಸ್ತೋದ ಹಿರಿಯ ವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಸಂವಾದ ನಡೆಸಲು ಹಾಗೂ ಭಾರತದ ಉಪಗ್ರಹ ಉಡ್ಡಯನ ಕೇಂದ್ರ ಶ್ರೀಹರಿಕೋಟಾಗೆ ಭೇಟ ನೀಡಲು ಅವಕಾಶ ಕಲ್ಪಿಸುತ್ತದೆ ಸಂಕೀರ್ಣ ಯೋಜನೆಗಳನ್ನು ಇಸ್ತೋ ತಂಡ ಹೇಗೆ ಕಾರ್ಯಗತಗೊಳಿಸುತ್ತಿದೆ ಎಂಬುದರ ಪ್ರತ್ಯಕ್ಷ ಅನುಭವವನ್ನು ಇಸ್ತೋ ಪ್ರಯೋಗಾಲಯಗಳಿಗೆ ಭೇಟಿ ನೀಡುವ ವಿದ್ವಾರ್ಥಿಗಳು ಪಡೆದುಕೊಳ್ಳಲಿದ್ದಾರೆ ಎಲ್ಲಾ ಕೋರ್ಸ್ ವಿಷಯಗಳನ್ನು ಟ್ಯಾಬ್ಲೆಟ್ಗಳಲ್ಲಿ ದಾಖಲಿಸಿದ್ದು ಅದನ್ನು ಪ್ರತಿ ವಿದ್ಯಾರ್ಥಿಗೆ ನೀಡಲಾಗಿದೆ ಯುವಿಕಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜಿಸಲಾಗುತ್ತಿದ್ದು ಇದು ದೇಶದ ಅಭಿವೃದ್ದಿಗೆ ಅಗತ್ತವಾದ ವಿಜ್ಞಾನಿಗಳನ್ನು ರೂಪಿಸುವಲ್ಲಿ ಹೆಚ್ಚು ಉಪಯುಕ್ತವಾಗಿದೆ ಭಾರತೀಯ ನೌಕಾಪಡೆ ಇದೇ ಮೊದಲ ಬಾರಿಗೆ ಬರುವ ಸೆಪ್ಲೆಂಬರ್ನಲ್ಲಿ ಅಧಿಕಾರಿಗಳ ನೇಮಕಾತಿಗಾಗಿ ಭಾರತೀಯ ನೌಕಾ ಪ್ರವೇಶ ಪರೀಕ್ಷೆ ಐನೆಟ್ ನಡೆಸಲಿದೆ ಪದವಿ ವಿದ್ಗಾರ್ಹತೆ ಹೊಂದಿರುವವರನ್ನು ನೇರ ಪ್ರವೇಶ ಅಧಿಕಾರಿಗಳಾಗಿ ಆಯ್ಲೆ ಮಾಡಿಕೊಳ್ಳಲು ಭಾರತೀಯ ನೌಕಾಪಡೆ ಕಂಪ್ಲೂಟರ್ ಆಧರಿತ ಪರೀಕ್ಷೆಯನ್ನು ಜಾರಿಗೆ ತರುತ್ತಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಪರ್ಮನೆಂಟ್ ಕಮಿಷನ್ ಹಾಗೂ ಶಾರ್ಟ್ ಸರ್ವೀಸ್ ಕಮಿಷನ್ ಅಧಿಕಾರಿ ಅಭ್ಯರ್ಥಿಗಳ ಆಯ್ಲೆಗೆ ಐನೆಟ್ ಅನ್ನು ಬಳಸಿಕೊಳ್ಳಲಾಗುವುದು

ಅಮೆರಿಕಾದ ನಿರ್ದೇಶಕ ಜಿಮ್ ಜಾರ್ಮುಷ್ ಅವರ ದ ಡೆಡ್ ಡೋಂಟ್ ಡೈ ಚಿತ್ರ

ಚಿತ್ರೋತ್ಸವದಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿರುವ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ನಾಳೆ ಭಾರತೀಯ ಪೆವಿಲಿಯನ್ ಉದ್ವಾಟಿಸಲಿದ್ದಾರೆ

ಎಸ್ ಲಕ್ಷ್ಣಿ ಮೊಟ್ಟಮೊದಲ ಮಹಿಳಾ ರೆಫರಿಯಾಗಿ ನೇಮಕವಾಗಿದ್ಲು ಅಂತಾರಾಷ್ಷೀಯ ಪಂದ್ಲಗಳಲ್ಲಿ ತಕ್ಷಣದಿಂದಲೇ ಅನ್ವಯವಾಗುವಂತೆ ಕಾರ್ಯನಿರ್ವಹಿಸಲು ಅವರು ಅರ್ಹರಾಗಿದ್ದಾರೆ ಪುರುಷರ ಒಂದು ದಿನದ ಅಂತಾರಾಷ್ಷೀಯ ಪಂದ್ಯಗಳಿಗೆ ಕ್ಷೇರ್ ಹೋಲೋಸಾಕ್ ಮೊಟ್ಟಮೊದಲ ಮಹಿಳಾ ಅಂಪೈರ್ ಆಗಿ ಈ ತಿಂಗಳ ಆರಂಭದಲ್ಲಿ ನೇಮಕವಾಗಿದ್ದಾರೆ